ಹಳ್ಳಿ ಗಲಭೆ ಸತ್ಯ ಶೋಧನಾ ಸಮಿತಿ ವರದಿ ಆಧರಿಸಿ ಸೂಕ್ತ ತ್ರಮ ಮುಖ್ಯಮಂತ್ರಿ ಯಡಿಯೂರಪ್ಪ

ಪಾಟೀಲ್

ಟಿ

ಬೆಂಗಳೂರಿನಲ್ಲಿಂದು ಗಲಭೆ ಕುರಿತ ಸತ್ಯ ಶೋಧನಾ ಸಮಿತಿಯ ವರದಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿ ವರದಿಗೆ ಸಂಬಂಧಿಸಿದಂತೆ ಕ್ರಮ ಕುರಿತು ಗೃಪ ಸಚಿವ ಬಸವರಾಜ ಜೊಮ್ನಾಯಿ ಅವರೊಂದಿಗೆ ಚರ್ಚಿಸುವುದಾಗಿ ಹೇಳಿದರು

ಗಲಭೆ ಪೂರ್ವನಿಯೋಜತ ಹಾಗೂ ಸಂಘಟಿತ ಕೃತ್ಥವಾಗಿದ್ದು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿದ್ದ ಗುಂಪು ನಿರ್ಧಿಷ್ವ ಸಮುದಾಯವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ

ಬೆಳೆ ಪರಿಹಾರ ಅತಿವೃಷ್ಷಿಯಿಂದ ಕಾಫಿ ಏಲಕ್ಷಿ ಬೆಳೆಗೆ ಆಗಿರುವ ನಷ್ಸಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಸ್ಪಂದಿಸಲಿದೆ ಎಂದು ಸಚಿವರು ಆಶ್ವಾಸನೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ರವಿ ಕೇಂದ್ರ ಸಚಿವರಿಗೆ ಕಾಫಿ ಬೆಳೆಗಾರರ ಸಮಸ್ಲೆ ಕುರಿತು ವಿವರಿಸಿದರು

ಚಿಕ್ಕಮಗಳೂರಿನಲ್ಲಿಂದು ಪ್ರಗತಿ ಪರಿತೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಚಿಕ್ಕಮಗಳೂರು ಹಾಗೂ ಬೀರೂರಿನಲ್ಲಿ ಒಳಚರಂಡಿ ವ್ಯವಸ್ಥೆ ಇದ್ದು ಜಿಲ್ಲೆಯ ಉಳಿದ ತಾಲೂಕುಗಳಲ್ಲೂ ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪುರಸಭೆಗಳು ವಿಸೃತ ಯೋಜನೆ ರೂಪಿಸಬೇಕು ಎಂದು ಹೇಳಿದರು

ಈ ಸಂಬಂಧ ಹೇಳಕೆ ಬಿಡುಗಡೆ ಮಾಡಿರುವ ಅವರು ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪರಿಷ್ಟತ ಮೊತ್ತಕ್ಕೆ ಅನುಮೋದನೆ ನೀಡಲಾಯಿತು ಎಂದು ಹೇಳಿದರು ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ವೈದ್ಯಕೀಯ ಸೌಲಭ್ಯ ಕಲ್ಪಿಸಲು ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಪ್ರಭು ಚವ್ಹಾಣ್ ತಿಳಿಸಿದರು

ಸುಧಾಕರ್ ತಿಳಿಸಿದ್ದಾರೆ

ಫಲಾನುಭವಿಗಳಿಗೆ ಸಮರ್ಪಕ ಆಹಾರ ಧಾನ್ಯ ಪೂರೈಕೆ ಮಾಡುವಲ್ಲಿ ಗಮನ ಪರಿಸಬೇಕು ಎಂದು ಅಧಿಕಾರಿಗಳಿಗೆ ಡಾ ಸುಧಾಕರ್ ಸೂಚಿಸಿದರು ತಾಲೂಕಿನಲ್ಲಿ ಅರಣ್ಣ ಬೆಳೆಸಲು ಉತ್ತಮ ಅವಕಾಶವಿದ್ದು ಅಧಿಕಾರಿಗಳು ಹೆಚ್ಚು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವರು ತಿಳಿಸಿದರು

ಉನ್ನತ ಮಟ್ಟದ ದಸರಾ ಸಮಿತಿಯಲ್ಲಿ ಉಪಾಧಾತ್ವರಾಗಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಡಾ

ಅಕ್ಷಕ್ಥನಾರಾಯಣ ಲಕ್ಷ್ಮಣ ಸವದಿ ನೇಮಕವಾಗಿದ್ದಾರೆ ಎಂದು ನಮ್ಮ ಮೈಸೂರು ಪ್ರತಿನಿಧಿ ವರದಿ ಮಾಡಿದ್ದಾರೆ ದಸರಾ ಸಮಿತಿ ಸದಸ್ಯರಾಗಿ ಸಚಿವರಾದ ಎಸ್

ಸೋಮಶೇಖರ್ ಬಸವರಾಜ ಬೊಮ್ನಾಯಿ ಸಿ ಟಿ ರವಿ ಸಂಸದರಾದ ಸುಮಲತಾ ಅಂಬರೀಶ್ ವಿತ್ರೀನಿವಾಸ ಪ್ರಸಾದ್ ಪ್ರತಾಪ್ಸಿಂಹ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು ವಿಧಾನಪರಿಷತ್ ಸದಸ್ಟರು ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ತಸ್ನಿಮ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪರಿಮಳಾ ಶಾಮ್ ಜಿಲ್ಲಾಧಿಕಾರಿ ಶರತ್ ಪಾಲಿಕೆ ಆಯುಕ್ತ ಗುರುದತ್ ಹೆಗಡೆ ನೇಮಕಗೊಂಡಿದ್ದಾರೆ

ಕೊರೋನಾ ಸೋಂಕು ಚಿಕಿತ್ಸೆಗೆ ಸಂಬಂಧಿಸಿದಂತೆ ಪಿಪಿಇ ಕಿಟ್ ಚುಚ್ಚುಮದ್ದು ಮಾತ್ರೆ ಸ್ಥಾನಿಟ್ಟೆಸರ್ ಮಾಸ್ಕ್ ಮತ್ತಿತರ ಪರಿಕರಗಳನ್ನು ಸರ್ಕಾರ ಒದಗಿಸುತ್ತಿದ್ದು ಕೊಡಗು ಜಿಲ್ಲಾ ಮಟ್ಟದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿಸುತ್ತಿಲ್ಲ ಎಂದು ಜೆಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ

ಮೋಪನ್ ಮತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಕಾರ್ಯಪ್ಪ ಮಡಿಕೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು

ಮೈಸೂರಿನ ಚಾಮುಂಡಿಬೆಟ್ಸದ ದೇವಾಲಯದಲ್ಲಿ ಕೊರೋನಾ ಒನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಶುಕ್ರವಾರದ ಸಾರ್ವಜನಿಕ ದರ್ಶನ ಹಾಗೂ ಸೇವೆಗಳು ಇಂದಿನಿಂದ ಪುನರಾರಂಭಗೊಂಡಿವೆ ದೇವಾಲಯದ ಶುಕ್ರವಾರದ ಪೂಜಾ ಕೈಕರ್ಗಳಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು

ರಜಪೂತ್ ತಿಳಿಸಿದ್ದಾರೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಯುವಕನೊಬ್ಬ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಕೋವಿಡ್ ಆಸ್ತತ್ರೆಯ ನಾಲ್ಗನೇ ಅಂತಸ್ತಿನಿಂದ ಜಿಗಿದು ಮೃತಪಟ್ಟಿರುವ ಘಟನೆ ನಿನ್ನೆ ರಾತ್ರಿ ಸಂಭವಿಸಿದೆ ಗದಗ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ

ಪಾಟೀಲ್ ತಿಳಿಸಿದ್ದಾರೆ

ತೋಟಗಾರಿಕಾ ಖಾತೆ ಸಚಿವ ನಾರಾಯಣಗೌಡ ಮಾತನಾಡಿ ಇಲಾಖೆಯ ನೀರಾವರಿ ಯೋಜನೆಗಳ ಪಸ್ತಾಂತರ ಕುರಿತು ಇಲಾಖಾ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದರು

ರವಿ ತಿಳಿಸಿದ್ದಾರೆ

ಮಹಾತ್ಮಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಚಿಕ್ಕಬಳ್ಳಾಪುರ ತಾಲೂಕನ ಮುದ್ದೇನಪಳ್ಳಯ ಸರ್ಕಾರಿ ಪ್ರೌಢಶಾಲೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಜಿಲ್ಲೆಯಲ್ಲೇ ಮಾದರಿ ಶಾಲೆಯಾಗಿ ಮೆಚ್ಚುಗೆಗೆ ಪಾತ್ರವಾಗಿದೆ

ಈ ಕುರಿತು ಆಕಾಶವಾಣಿಯೊಂದಿಗೆ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಾದ ಪ್ರಿಯಾಂಕ ಮೇರಿ ಫ್ರಾನ್ಸಿಸ್ ತಮ್ಮ ಅನಿಸಿಕೆ ಪಂಚಿಕೊಂಡಿದ್ದಾರೆ

ಶಾಲೆಯಲ್ಲಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಗಳ ಕುರಿತು ಮುಖ್ಯಶಿಕ್ಷಕ ಶ್ರೀನಿವಾಸ್ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ

ಕೂಡಲಸಂಗಮ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಮೊದಲಾದ ಪ್ರವಾಸಿ ತಾಣಗಳನ್ನು ಪ್ರವಾಸೋದ್ಯಮ ನಿಗಮ ಅಭಿವೃದ್ಧಿಪಡಿಸಲಿದೆ ಎಂದು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕುಮಾರ ಪುಷ್ಕರ ತಿಳಿಸಿದ್ದಾರೆ

ಹುಬ್ಬಳ್ಳಿ ಮೈಸೂರು ಹುಬ್ಬಳ್ಳಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಇಂದಿನಿಂದ ಹುಬ್ಬಳ್ಳಿಯಿಂದ ಸಂಚರಿಸಲಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ ಮೈಸೂರು ಕಡೆಯಿಂದ ಮೈಸೂರು ಹುಬ್ಬಳ್ಳ ಮೈಸೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ನಾಳೆಯಿಂದ ಸಂಚಾರ ಆರಂಭಿಸಲಿದೆ ಕೋವಿಡ್ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಮಂಗಳೂರು ಬೆಂಗಳೂರು ನಡುವಿನ ರೈಲು ಸಂಚಾರ ಇಂದಿನಿಂದ ಆರಂಭಗೊಂಡಿದೆ ನೈರುತ್ಯ ರೈಲ್ವೆ ವಿಭಾಗದಲ್ಲಿ ಮೂರು ವಿಶೇಷ ರೈಲುಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದ್ದು ಇವುಗಳಲ್ಲಿ ಯಶವಂತಪುರ ಕಾರವಾರ ಬೆಂಗಳೂರು ಮಂಗಳೂರು ರೈಲುಗಳು ಸೇರಿವೆ ಇಂದು ಮತ್ತು ನಾಳೆಯಿಂದ ಸಂಚಾರ ಆರಂಭಿಸಲಿರುವ ಇತರ ರೈಲುಗಳಲ್ಲಿ ಬೆಳಗಾವಿ ಶೆಡ್ದಾಳ ಬೆಳಗಾವಿ ವಿಶೇಷ ಎಕ್ಸ್ಪ್ರೆಸ್ ಕೆಎಸ್ಆರ್ಬೆಂಗಳೂರು ಮಂಗಳೂರು ಸೆಂಟ್ರಲ್ ರೈಲುಗಳು ಸೇರಿವೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ

ಜಿಲ್ಲೆಯ ಯುವಜನತೆ ಗಿಡಗಳನ್ನು ಬೆಳೆಸುವತ್ತ ಮುಂದಾಗಿದ್ದಾರೆ ಎಂದು ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಸಂಜಯ್ ಮೋಹನ್ ತಿಳಿಸಿದ್ದಾರೆ

ಮನ್ನಾ ಜಮೀನುಗಳು ಕುರಿತು ಸಮೀಕ್ಷೆ ನಡೆಸಿ ಆಯಾ ತಾಲೂಕು ತಪತಿಲ್ದಾರರಿಗೆ ಕಡ್ಡಾಯವಾಗಿ ವರದಿ ನೀಡಬೇಕು

ಮನ್ನಾ ಜಮೀನು ಒತ್ತುವರಿ ವಿರುದ್ದ ಕಾನೂನು ತ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ

ಮ್ಯೆಸೂರು ವಿಶ್ವವಿದ್ಯಾಲಯದ ಕುಲಪತಿಗಳ ಸಭಾಂಗಣದಲ್ಲಿ ನಾಳೆ ಬೆಳಗ್ಗೆ ತಿಬಿರ ಉದ್ಘಾಟನೆ ಏರ್ಪಡಿಸಲಾಗಿದೆ

ಎನ್ ರವೀಂದ್ರ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ನಾಳೆ ತುಮಕೂರಿನಲ್ಲಿ ನಡೆಯಲಿರುವ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇತಕ ನಂಜಯ್ಯ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಮುನ್ನೂಚನೆಯಂತೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಬೀಳಲಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಥವಾಗಿ ಮೋಡಕವಿದ ವಾತಾವರಣ ಹಾಗೂ ಕೆಲವೊಮ್ಮೆ ಗುಡುಗು ಸಹಿತ ಮಳೆ ನಿರೀಕ್ಷಿತ